ಮಧ್ಯಪ್ರದೇಶದಲ್ಲಿ ರಾಜಕೀಯ ಬಿಕ್ಕಟ್ನನ ನಡುವೆ ಹಿರಿಯ ಕಾಂಗ್ರೆಸ್ ನಾಯಕ ಜ್ನೋತಿರಾದಿತ್ತ ಸಿಂಧಿಯಾ ಪಕ್ಷದ ಪ್ರಾಥಮಿಕ ಸದಸ್ನತ್ವಕ್ಕೆ ರಾಜೇನಾಮೆ ಸಲ್ಲಿಸಿದ್ದಾರೆ

ಈ ಹಿನ್ನೆಲೆಯಲ್ಲಿ ಪಕ್ಷದಿಂದ ಹೊರಬರುವ ತೀರ್ಮಾನ ತೆಗೆದುಕೊಂಡಿದ್ದೇನೆ ಎಂದು ಹೇಳಿದ್ದಾರೆ ಈ ಮಧ್ಯೆ ಸಿಂಧಿಯಾ ಅವರನ್ನು ಪಕ್ಷ ವಿರೋಧಿ ಚಟುವಟಿಕೆಗಳಿಗಾಗಿ ಪಕ್ಷದಿಂದ ಉಚ್ಟಾಟಿಸಿರುವುದಾಗಿ ಕಾಂಗ್ರೆಸ್ ಹೇಳಿದೆ ಇಂದು ಬೆಳಗ್ಗೆ ಸಿಂಧಿಯಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗ್ಲಹ ಸಚಿವ ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದರು

ಕಾಂಗ್ರೆಸ್ಗೆ ಸದ್ದ ಬಿಎಸ್ಪಿಯ ಇಬ್ಲರು ಸಮಾಜವಾದಿ ಪಕ್ಷದ ಒಬ್ಲರು ಹಾಗೂ ನಾಲ್ವರು ಪಕ್ಷೇತರರ ಬೆಂಬಲವಿದೆ ಈ ಮಧ್ಯೆ ಸಮಾಜವಾದಿ ಪಕ್ಷದ ಶಾಸಕ ಹಾಗೂ ಬಿಎಸ್ಪಿಯ ಓರ್ವ ಶಾಸಕ ಭೂಪಾಲ್ನಲ್ಲಿಂದು ಮಾಜಿ ಮುಖ್ಖಮಂತ್ರಿ ಶಿವರಾಜ್ ಸಿಂಗ್ ಚೌವ್ವಾಣ್ ಅವರನ್ನು ಭೇಟಿ ಮಾಡಿದರು ಭೇಟಿಯ ನಂತರ ಮಾತನಾಡಿದ ಚೌವ್ನಾಣ್ ಅವರು ಹೋಳಿ ಅಂಗವಾಗಿ ಶಾಸಕರು ತಮ್ನನ್ನು ಭೇಟಿಯಾಗಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಎಂದು ಹೇಳಿದ್ದಾರೆ ನಾಗರಿಕರ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಅನೇಕ ಶಾಸನಾತ್ತಕ ಕ್ರಮಗಳನ್ನು ತೆಗೆದುಕೊಂಡಿದೆ

ವೈದ್ಯಕೀಯ ತಂತ್ರಜ್ಞಾನಗಳಲ್ಲಿನ ಪ್ರಗತಿಯಿಂದ ಭೂೂವನ್ನು ಆರಂಭಿಕ ಹಂತದಲ್ಲೇ ತೆಗೆದುಹಾಕಲು ಇದರಿಂದ ಸಾಧ್ಯವಾಗಲಿದೆ ಅಲ್ಲದೆ ಈ ಮಸೂದೆ ಗರ್ಭಪಾತ ಪ್ರಕ್ರಿಯೆಗಳಲ್ಲಿನ ಗೌಪ್ಲತೆ ಮತ್ತು ಮಹಿಳೆಯರ ಬಾಸಗಿತನವನ್ನು ಗೌರವಿಸಲಿದೆ

ಇ ಸಿಗರೇಟ್ ಕಂಪನಿಗಳು ಗುರಿಯಾಗಿಸಿಕೊಂಡಿರುವ ದೇಶದ ಬಹುದೊಡ್ಡ ಯುವ ಜನರನ್ನು ರಕ್ಷಿಸುವ ನಿಟ್ಟನಲ್ಲಿ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ

ಕಾಯಿದೆಯು ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗಗಳಲ್ಲಿ ಆರೋಗ್ಯ ಸಾರ್ವಜನಿಕ ಸೇವೆಗಳಲ್ಲಿ ತೃತೀಯ ಲಿಂಗಿಗಳಗೆ ತಾರತಮ್ಯವನ್ನು ನಿಷೇಧಿಸಿದೆ

ಎಚ್ಐವಿ ಮತ್ತು ಏಡ್ಸ್ ತಗುಲಿರುವ ವ್ಹಿಕಿಗಳಿಗೆ ಆಂಟಿ ರೆಟ್ರೋವೈರಲ್ ಚಿಕ್ಲೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒದಗಿಸುವುದಕ್ಕೆ ಈ ಕಾಯಿದೆ ಅವಕಾಶ ಮಾಡಿಕೊಡಲಿದೆ ಎಚ್ಐವಿ ತಗುಲಿದ ವ್ಯಚಿಗಳಿಗೆ ಮತ್ತು ಅವರೊಂದಿಗೆ ವಾಸಿಸುವ ಜನರ ಮೇಲಿನ ತಾರತಮ್ಯದ ಬಗ್ಗೆ ಕಾಯಿದೆ ಪಟ್ಟಿ ಮಾಡಿದೆ ಕಿಸಾನ್ ರೈಲ್ನ ಕಾರ್ಯವಿಧಾನಗಳನ್ನು ರೂಪಿಸಲು ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ ಲೋಕಸಭೆಯಲ್ಲಿ ಕಳೆದ ವಾರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿ ಸರಕು ಮತ್ತು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಪದಾರ್ಥಗಳು ಹಾಳಾಗದಂತೆ ಶಿಥಿಲ ವ್ಯವಸ್ಥೆ ಹೊಂದಿರುವ ಬೋಗಿಗಳನ್ನು ಅಳವಡಿಸುವ ಕುರಿತು ಸಮಿತಿ ಪರಿಶೀಲಿಸಲಿದೆ ಇಲಾಖೆಯ ಇಂಧನ ಅಗತ್ಯಗಳನ್ನು ಪೂರೈಸಲು ಬಳಕೆಯಾಗದ ರೈಲು ಜಮೀನುಗಳಲ್ಲಿ ಸೌರ ಫಲಕಗಳನ್ನು ಅಳವಡಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು ದೇಶದ ರೈಲ್ವೆ ಮಾರ್ಗಗಳಲ್ಲಿ ಉನ್ನ ತ್ತ ತಂತ್ರಜ್ಞಾನ ಬಳಸಿಕೊಂಡು ವಿಶ್ವದರ್ಜೆ ಸೇವೆ ಒದಗಿಸುವಂತಾಗಲು ಖಾಸಗಿ ಸಂಸ್ಥೆಗಳಿಗೆ ನಿಯಮಗಳು ಮತ್ತು ಪರತ್ತುಗಳ ಬಗ್ಗೆ ಸಲಹೆಗಳನ್ನು ನೀಡಲು ರೈಲ್ವೆ ಸಚಿವಾಲಯ ತಂಡವನ್ನು ರಚಿಸಿದೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರು ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ

ಸದ್ದ ಖಾಸಗಿ ಸಂಸ್ಥೆಗಳು ಯಾವುದೇ ಪ್ರಯಾಣಿಕ ರೈಲು ಸೇವೆ ಒದಗಿಸುತ್ತಿಲ್ಲ ಎಂದು ಸಚಿವರು ಹೇಳಿದ್ದಾರೆ ಬಣ್ಣಗಳ ಹಬ್ಬ ಹೋಳಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ

ಹಬ್ಬದ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಕ ನಾಯ್ಡು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಶುಭ ಕೋರಿದ್ದಾರೆ ಉತ್ತರ ಪ್ರದೇಶದಲ್ಲಿ ಹೋಳಿಯನ್ನು ಅತಿ ಉತ್ಸಾಹದಿಂದ ಆಚರಿಸಲಾಯಿತು ಹಬ್ಬದ ವೇಳೆ ಯಾವುದೇ ಅಹಿತಕರ ಫಟನೆ ನಡೆಯದಂತೆ ಪೊಲೀಸರು ವ್ಯಾಪಕ ಸಿದ್ದತೆಗಳನ್ನು ಕೈಗೊಂಡಿದ್ದರು

ಎಲ್ಲ ರೋಗಿಗಳ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಈ ತಿಂಗಳು ನಿಗದಿಯಾಗಿದ್ದ ಸರ್ಕಾರದ ಎಲ್ಲ ಸಾರ್ವಜನಿಕ ಸಮಾರಂಭಗಳನ್ನು ರದ್ದುಪಡಿಸಲಾಗಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದ್ದಾರೆ

ಪುಣೆಯ ನಾಯ್ಡು ಆಸ್ಪತ್ರೆಯ ಪ್ರತ್ಯೇಕ ವಾರ್ಡ್ನಲ್ಲಿ ಇರಿಸಲಾಗಿರುವ ಕೊರೋನಾ ವೈರಸ್ ಸೋಂಕಿತ ಇಬ್ಬರು ರೋಗಿಗಳ ಸ್ಥಿತಿ ಸ್ಥಿರವಾಗಿದೆ ಎಂದು ಪುಣೆ ವಿಭಾಗೀಯ ಆಯುಕ್ತ ದೀಪಕ್ ಮೈಸೆಕರ್ ತಿಳಿಸಿದ್ದಾರೆ

ವೈರಸ್ ಪರಡುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಣಿಪುರ ಸೆಕ್ಷರ್ನುದ್ದಕ್ಕೂ ಭಾರತ ಮ್ಯಾನ್ಸಾರ್ ಅಂತಾರಾಷ್ಷೀಯ ಗಡಿಯನ್ನು ಮಣಿಪುರ ಸರ್ಕಾರ ಮುಚ್ಚಿದೆ

ಸೋಂಕು ಜಾಗತಿಕ ಸಾಂಕ್ರಾಮಿಕ ರೋಗವಾಗಿರುವುದು ವಾಸ್ತವದ ಸಂಗತಿಯಾಗಿದೆ ಎಂದು ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರೋಸ್ ಅದಾನೋಮ್ ಗೇಬ್ರೆಯೆಸುಸ್ ಹೇಳಿದ್ದಾರೆ

ಇದು ಹಣಕಾಸು ವರ್ಷವೊಂದರಲ್ಲೇ ಅತ್ಯಧಿಕ ಹೂಡಿಕೆಯಾಗಿದೆ ಲೋಕಸಭೆಯಲ್ಲಿ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ ಮೇಕ್ ಇನ್ ಇಂಡಿಯಾ ಪ್ರಗತಿಯ ಮೇಲೆ ನಿಗಾ ಇಡಲು ವಿದೇಶಿ ನೇರ ಬಂಡವಾಳ ಒಂದು ಅಳತೆಗೋಲಾಗಿದೆ

ಮನೆಯ ಮಾಲೀಕ ರಾಜ್ಸಿಂಗ್ ಅವರನ್ನು ಕಟ್ಟಡದ ಅವಶೇಷಗಳಿಂದ ರಕ್ಷಿಸಲಾಗಿದ್ದು ಚಿಕಿತ್ಸೆಗಾಗಿ ಉಧಮ್ ಪುರದ ಜೆಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಕೊರೋನಾ ವೈರಸ್ ಉಲ್ಲಣದ ಭೀತಿಯ ನಡುವೆಯೂ ಬರ್ಮಿಂಗ್ಹ್ಯಾಮ್ನಲ್ಲಿ ನಾಳೆಯಿಂದ ಆರಂಭವಾಗುವ ಆಲ್ ಇಂಗ್ಲೆಂಡ್ ಚಾಂಪಿಯನ್ ಶಿಪ್ನಲ್ಲಿ ಭಾರತಕ್ಷೆ ಕೀರ್ತಿ ತರಲು ಭಾರತೀಯ ಆಟಗಾರರು ಸಜ್ಲಾಗಿದ್ದಾರೆ ಒಲಿಂಪಿಕ್ ಬೆಳ್ಲಿ ಪದಕ ವಿಜೇತೆ ಪಿ

ಸಿಂಧು ಭಾರತೀಯ ಆಟಗಾರರ ತಂಡದ ನೇತೃತ್ವ ವಹಿಸಿದ್ದಾರೆ